ಆರೋಗ್ನ ಮೂಲಸೌಕರ್ಯದಲ್ಲಿ ಗಣನೀಯ ಏರಿಕೆ ಆರು ವರ್ಷಗಳ ಸುಧಾರಣೆಯಿಂದ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಸಪಕಾರಿಯಾಗಿದೆ ಆಯುಷ್ನಾನ್ ಭಾರತ್ ಮುಖ್ಯ ಕಾರ್ಯನಿರ್ವಪಣಾಧಿಕಾರಿ ಡಾ

ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ದೈನಂದಿನ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಕೆಲವು ಪ್ರಮುಖ ಸಮಸ್ನೆಗಳನ್ನು ವರಿಪರಿಸಲು ವಿದ್ಯಾರ್ಥಿಗಳಿಗೆ ವೇದಿಕೆ ಒದಗಿಸಲು ಸ್ನಾರ್ಟ್ ಇಂಡಿಯಾ ಹ್ಲಾಕಥಾನ್ ಎಂಬುದು ಒಂದು ರಾಷ್ಟವ್ಯಾಪಿ ಉಪಕ್ರಮವಾಗಿದೆ ದೇಶಾದ್ಯಂತ ಭಾಗವಹಿಸುವ ಎಲ್ಲಾ ಅಭ್ಯರ್ಥಿಗಳನ್ನು ಒಟ್ಟಿಗೆ ಸಂಪರ್ಕಿಸಲು ಗ್ರ್ಯಾಂಡ್ ಫಿನಾಲೆಯನ್ನು ಆನ್ಲೈನ್ನಲ್ಲಿ ಆಯೋಜಿಸಲಾಗುತ್ತದೆ ಇದಕ್ಕಾಗಿ ಸುಧಾರಿತ ಆನ್ಲೈನ್ ವೇದಿಕೆಯನ್ನು ವಿಶೇಷವಾಗಿ ಸ್ವಾಪಿಸಲಾಗಿದೆ

ಶಾಲೆ ಮತ್ತು ಉನ್ನತ ಶಿಕ್ಷಣ ಎರಡರಲ್ಲೂ ದೊಡ್ಡ ಮಟ್ಟದ ಸುಧಾರಣೆಗಳಗೆ ಈ ನೀತಿ ದಾರಿ ಮಾಡಿಕೊಡಲಿದೆ

ಈ ನೀತಿಯು ಭಾರತವನ್ನು ವಿಶ್ವ ಮಟ್ಟದಲ್ಲಿ ಜ್ಞಾನದ ಮಹಾಶಕ್ತಿಯಾಗಿಸಲಿದೆ ಎಂದು ಅವರು ಹೇಳಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ರಮೇಶ್ ಪೋಖ್ರಿಯಾಲ್ ಈ ಹೊಸ ಶಿಕ್ಷಣ ನೀತಿಯ ಉದ್ದೇಶವು ಪ್ರತಿ ಮಗುವಿಗೆ ಅವಕಾಶದ ಬಾಗಿಲು ಶೆರೆಯುವುದರಿಂದ ಅವರ ಸಮಗ್ರ ಬೆಳವಣಿಗೆಯನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ

ಇದು ಹೊಸ ದಾಖಲೆಯಾಗಿದೆ ಎಂದು ಕೇಂದ್ರ ಆರೋಗ್ನ ಸಚಿವಾಲಯ ತಿಳಿಸಿದೆ ಕೊರೋನಾ ಸೋಂಕು ನಿಯಂತ್ರಿಸುವ ನಿಟ್ಟನಲ್ಲಿ ಸಮಗ್ರ ಪರೀಕ್ಷೆ ರೋಗ ಪತ್ತೆ ಮತ್ತು ಚಿಕಿತ್ಸಾ ಕಾರ್ಯತಂತ್ರಗಳ ಜಾರಿಯನ್ನು ಮುಂದುವರೆಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ

ಈ ಮಧ್ಯೆ

ಕಂಟೈನ್ಮೆಂಟ್ ವಲಯ ಹೊರತುಪಡಿಸಿ ಉಳಿದೆಡೆ ಮತ್ತಷ್ಟು ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿದೆ ಕೇಂದ್ರದ ಮಾರ್ಗಸೂಚಿಯಂತೆ ಕರ್ನಾಟಕ ಸರ್ಕಾರ ಕೂಡ ಪರಿಷ್ಟತ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಇಂದಿನಿಂದ ರಾತ್ರಿ ಕರ್ಫ್ಯೂ ಇರುವುದಿಲ್ಲ

ಇದಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಇಲಾಖೆ ಹೊರಡಿಸಿರುವ ನಿಯಮಗಳನ್ನು ಪಾಲಿಸಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜತೆ ಸಮಗ್ರ ಮಾತುಕತೆ ನಂತರ ಕೇಂದ್ರ ಗ್ಬಪ ಸಚಿವಾಲಯ ಆದೇಶ ಜಾರಿ ಮಾಡಿದೆ

ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಜ್ಯ ಜಿಲ್ಲಾ ಉಪ ವಿಭಾಗ ಪಂಚಾಯತ್ ಮಟ್ಟದಲ್ಲಿ ಆಚರಿಸಲು ಅವಕಾಶ ಕಲ್ಪಿಸಲಾಗಿದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರದಂತೆ ನಿರ್ಬಂಧಿಸಲಾಗಿದೆ ಆಚರಣೆಯ ವೇಳೆ ಸಾಮಾಜಿಕ ಅಂತರ ಮತ್ತು ಇತರ ನಿಯಮಗಳನ್ನು ಪಾಲಿಸಲು ಸೂಚಿಸಲಾಗಿದೆ

ಈ ವಲಯಗಳಲ್ಲಿ ಅಗತ್ತ ಸೇವೆಗಳಿಗೆ ಮಾತ್ರ ಅನುಮತಿ ನೀಡಲಾಗಿದೆ

ಇಂದೂಭೂಷಣ್ ಹೇಳಿದ್ದಾರೆ

ದೇಶದ ಆರೋಗ್ಯ ಮೂಲಸೌಕರ್ಯದಲ್ಲಿ ತ್ವರಿತ ಅಭಿವೃದ್ಧಿಯಾಗುತ್ತಿದ್ದು ಜನರ ಆರೋಗ್ಯ ಸುಧಾರಣೆಗೆ ಇದು ಮೂರಕವಾಗಿದೆ ಎಂದು ಹೇಳಿದ್ದಾರೆ

ಮುಂಬೈನಲ್ಲಿ ನಿನ್ನೆ ಮರಾಠಿ ಸುದ್ದಿವಾಹಿನಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತನಿಖೆಯಿಂದ ಸತ್ಯ ಹೊರಬರಲಿದೆ ಚಿತ್ರೋದ್ಯಮದಲ್ಲಿ ಪ್ರತಿಭೆಗಳಿಗೆ ಸೂಕ್ತ ಮನ್ನಣೆ ಸಿಗಬೇಕು ಎಂದು ಹೇಳಿದ್ದಾರೆ ಈ ಮಧ್ಯೆ

ಮಹಾರಾಷ್ಷ ಸಚಿವ ಜಯಂತ್ ಪಾಟೀಲ್ ಪ್ರಕಿಕ್ರಿಯೆ ನೀಡಿ ಮುಂಬೈ ಮೊಲೀಸರು ತನಿಖೆ ನಡೆಸುತ್ತಿದ್ದು ಶೀಘ್ರದಲ್ಲೇ ಸತ್ಯ ಸಂಗತಿಯನ್ನು ಹೊರ ತೆಗೆಯಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಾಲಿವುಡ್ ನಟ ಶೇಖರ್ ಸುಮನ್ ಮಹಾರಾಷ್ಷ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಅವರನ್ನು ಭೇಟಿ ಮಾಡಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮುಸ್ಲಿಂ ಧರ್ಮೀಯರ ಪ್ರಮುಖ ಮತ್ತು ಪವಿತ್ರ ಪಭ್ಗಗಳ ಪ್ಲೆಕಿ ಒಂದಾದ ಬಕ್ರೀದ್ ಪಭ್ಗವನ್ನು ಇಂದು ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಆಚರಿಸಲಾಗುತ್ತದೆ ಸೌದಿ ಅರೇಬಿಯಾ ಯುಎಇ ಮತ್ತು ಕೆಲವು ಕೊಲ್ಲಿ ದೇಶಗಳಲ್ಲಿ ನಿನ್ನೆ ಪಬ್ಲ ಆಚರಿಸಲಾಗಿದೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಬಕ್ರಿದ್ ಪಭ್ಗದ ಹಿನ್ನೆಲೆಯಲ್ಲಿ ಮುಸ್ಲಿಂ ಭಾಂದವರಿಗೆ ಶುಭಾಶಯ ಕೋರಿ ಈ ಪಭ್ಲದ ಸಂದರ್ಭದಲ್ಲಿ ವರಸ್ತರ ಸಂತಸ ವಿನಿಮಯ ಮಾಡಿಕೊಂಡು ಸೌಪಾರ್ದತೆ ಕಾಪಾಡಲು ಮುಂದಾಗಬೇಕು

ವೆಂಕಯ್ಕನಾಯ್ಡು ಜಾಗತಿಕ ಭ್ರಾತೃತ್ವ ಶಾಂತಿ ತ್ಯಾಗದ ಸಂದೇಶಗಳು ಬದುಕಿಗೆ ಮಾರ್ಗದರ್ಶನವಾಗಲಿ ಎಂದರು

ಈ ಹಬ್ನ ಉಭಯ ದೇಶಗಳ ಆಳವಾದ ಐತಿಹಾಸಿಕ ಮತ್ತು ಸಾಂಸ್ಪತಿಕ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ ಶಾಂತಿ ಸಹಿಷ್ಣುತೆ ವ್ಯದ್ದಿಸಿ ಎರಡೂ ದೇಶಗಳ ನಡುವೆ ಬಾಂಧವ್ಯ ಮತ್ತಷ್ಣು ಬಲವರ್ಧನೆಗೊಳ್ಳಲಿ ಎಂದು ತಾವು ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ